ಸುಧಾಕರ್ ಹೇಳಿದ್ದಾರೆ ಬಳ್ಳಾರಿ ಜಲ್ಲೆ ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಜಾಲನೆ ನೀಡುವ ವರ್ಜುವಲ್ ಕಾರ್ಯಕ್ರಮದಲ್ಲಿ ಉಡುಪಿಯಿಂದ ಭಾಗಿಯಾಗಿ ಸಚಿವರು ಮಾತನಾಡಿದರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಆನುದಾನ ನೀಡಿದ್ದಾರೆ ರಾಜ್ಯದಲ್ಲಿ ಆರೋಗ್ಯ ಸೇವೆಯನ್ನು ಬಲಪಡಿಸಲಾಗುತ್ತಿದೆ ಪ್ರಾಥಮಿಕ ರೋಗ್ನ ಕೇಂದ್ರಗಳಿಗೆ ಆಧುನಿಕ ಸ್ಪರ್ತ ನೀಡಲಾಗುತ್ತಿದೆ ಎಂದು ಆವರು ಹೇದರು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ವೈದ್ಯರು ಕೆಲಸ ಮಾಡುವುದನ್ನು ಉತ್ತೇಜಸಲು ಕಾನೂನುಗಳಲ್ಲಿ ಬದಲಾವಣೆ ತರಲಾಗುತ್ತಿದೆ ಪಳಗಳಲ್ಲಿ ಹೆಚ್ಚು ಜನರು ವಾಸಿಸುತ್ತಿದ್ದು ವೈದ್ಯಕೀಯ ಸೇವೆ ಸುಧಾರಣೆ ಅತ್ಯಗತ್ಯ ಎಂದು ಸುಧಾಕರ್ ತಿಳಿಸಿದರು ರಾಜ್ಯದಲ್ಲಿ ಕೋರೋನಾ ಸೋಂಕು ಪ್ರಕರಣ ಹೆಚ್ಚುಕ್ತಿರುವ ಹಿನ್ನಲೆಯಲ್ಲಿ ಆಗತ್ಯ ಸುರಕ್ಷತ್ತಾತ್ರಮಗಳನ್ನು ಕೈಗೊಳ್ಳಲು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಾಜ್ಯದ ಜನತೆಯಲ್ಲಿ ಮನವಿ ಮಾಡಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ಕೋರೋನಾ ಸಾಂಕ್ರಾಮಿಕ ಅಂತ್ಯಗೊಂಡಿಲ್ಲ ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಪಾಲಿಸಿ ತಪ್ಪದೇ ಮಾಸ್ಕ್ ಧರಿಸಿ ಕೈಗಳನ್ನು ನಿಯಮಿತವಾಗಿ ಸ್ವಜ್ಜಗೊಳಿಸುವ ಮೂಲಕ ವೈರಾಣು ಪರಡದಂತೆ ತಡೆಯಬಹುದು ಎಂದು ಹೇಳದ್ದಾರೆ ಇನ್ನೊಂದೆಡೆ ಸಣ್ಣ ಕೈಗಾರಿಕೆ ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆ ಸಚಿವ ಸಿ

ಪಾಟೀಲ್ ಕೋರೋನಾ ಲಸಿಕೆ ಸಂಪೂರ್ಣ ಸುರಕ್ಷಿತವಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲ ಎಂದು ಗದಗದಲ್ಲಿ ತಿಳಿಸಿದ್ದಾರೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಾಹೆ ವಿಶ್ವವಿದ್ದಾಲಯದ ಜತೆ ಸಮಾಲೋಚನೆ ನಡೆಸಿ ಸೋಂಕು ನಿಯಂತ್ರಣ ಕುರಿತಂತೆ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ

ಟಿ ಪಿ ಸಿ ಆರ್ ಪರೀಕ್ಷೆ ನಡೆಸಲಾಗಿದೆ ಎಂದರು ದೇತೀಯವಾಗಿ ಅಭಿವ್ಯದ್ಲಿಪಡಿಸಿರುವ ಎರಡು ಕೊರೋನಾ ಲಸಿಕೆಗಳು ಆತ್ಸಂತ ಸುರಕ್ಷಿತವಾಗಿದೆ ಎಂದು ಕೇಂದ್ರ ಆರೋಗ್ಗ ಸಚಿವ ಡಾ ಪರ್ಷವರ್ಧನ್ ಸ್ಪಪ್ಪಡಿಸಿದ್ದಾರೆ ದೆಪಲಿಯಲ್ಲಿ ಕೊರೋನ ಎರಡನೇ ಲಸಿಕೆ ಪಡೆದ ನಂತರ ಸುಧ್ಗಾರರೊಂದಿಗೆ ಅವರು ಮಾತನಾಡಿದರು ಕೆಲವು ಸಾಮಾಜಕ ಜಾಲತಾಣಗಳಲ್ಲಿ ಲಸಿಕೆಯ ಸುರಕ್ಷತೆ ಬಗ್ಗೆ ಇಲ್ಲಸಲ್ಲದ ಊಪಾಪೋಪಗಳು ಪರಿದಾಡುತ್ತಿವೆ ಸಾರ್ವಜನಿಕರು ಇದನ್ನು ನಂಬಬಾರದು ಎರಡೂ ಲಸಿಕೆಗಳು ಅತ್ತಂತ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ ಎಂದರು

ಬೆಳಗಾವಿಯಲ್ಲಿಂದು ಪಕ್ಷದ ಅಭ್ಯರ್ಥಿ ಮಂಗಳಾ ಸುರೇಶ್ ಅಂಗಡಿ ಬಿಜೆಪಿ ನಾಯಕರ ಸಮ್ಮಖದಲ್ಲಿ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ನಾದ್ ಜೋಶಿ ಬಿಜೆಪಿ ರಾಜ್ಯಾಧಕ್ಷ ನೀನ್ ಕುಮಾರ್ ಕಟೀಲ್ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸಚಿವರಾದ ಕೆ

ಈಶ್ವರಪ್ಪ ಜಗದೀಶ್ ಶೆಟ್ಟರ್ ಹಾಜರಿದ್ದರು ಬಳಿಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸುಧಿಗಾರರೊಂದಿಗೆ ಮಾತನಾಡಿ ರಾಜ್ನದ ಜನರು ಅಭಿವೃದ್ಧಿಯ ಪರವಾಗಿ ಮತ ಜಲಾಯಿಸಲಿದ್ದಾರೆ ಒಂದು ಲೋಕಸಭೆ ಪಾಗೂ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಷಿಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಬಸವ ಕಲ್ಲಾಣ ಕ್ಷೇತ್ರದಲ್ಲಿ ಏಜೆಪಿ ಅಭ್ಯರ್ಥಿ ಶರಣು ಸಲಗಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಲಾ ಬಿ ನಾರಾಯಣರಾವ್ ನಾಮಪತ್ರ ಸಲ್ಲಿಸಿದರು ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ

ಬೆಂಗಳೂರು ಮೂಲದ ನ್ನಾಷನಲ್ ಏರೋಸೇಸ್ ಲ್ಲಾಬರೋಟರಿ ದೇಶೀಯವಾಗಿ ಅಭಿವೃದ್ದಿಪಡಿಸಿರುವ ಎರಡು ಸೀಟುಗಳ ಹೊಸ ತಲೆಮಾರಿನ ತರಬೇತಿ ವಿಮಾನ ನಾಳೆ ಲೋಕಾರ್ಪಣೆಯಾಗಲಿದೆ

ನಾಳೆ ನಡೆಯಲಿರುವ ಉದ್ದಾಟನಾ ಕಾರ್ಯಕ್ರಮದಲ್ಲಿ ಸಿಎಸ್ಐಆರ್ ಮಹಾ ನಿರ್ದೇಶಕ ಡಾ

ಮಾಂಡೆ ಎನ್ಎಎಲ್ ನಿರ್ದೇಶಕ ಜತೇಂದ್ರ ಜೆ ಜಾದವ್ ಮೊದಲಾದ ಹಿರಿಯ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಕೇಂದ್ರ ಸರ್ಕಾರದ ರಾಷ್ಟೀಯ ಮೋಷಕ್ ಅಭಿಯಾನ್ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮಗ್ರವಾಗಿ ಅನುಷ್ಟಾನಗೊಳ್ಳುತ್ತಿದೆ ಇದರಿಂದ ತಾಯಿ ಶಿಶುವಿನ ಮರಣ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುತ್ತಿದೆ ಎಂದು ವಿಜಯಪುರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಕೆ

ಲತಾ ಯೋಜನೆ ಕುರಿತು ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಮಾಡುತ್ತಿದೆ ಎಂದು ಹೇಳಿದ್ದಾರೆ

ಉಳಿದಂತೆ ಒಣಹವೆ ಮುಂದುವರೆದಿದೆ